ಸಶಸ್ತ್ವಪಡೆಗಳ ಸಂಯೋಜನೆಗೆ ಒತ್ತು ನೂತನ ಸೇನಾಧಿಪತಿ ಜನರಲ್ ಬಿಪಿನ್ ರಾವತ್

ಭದ್ರತಾ ಸವಾಲುಗಳ ನಿರ್ವಹಣೆಗೆ ಸೇನೆ ಸಮರ್ಥ ಚೀನಾ ಗಡಿಯ ಬಗ್ಗೆ ಹೆಚ್ಚು ಗಮನ ಅಗತ್ಯ ನೂತನ ಭೂಸೇನಾ ವರಿಷ್ಣ ಜನರಲ್ ಮನೋಜ್ ಮುಕುಂದ್ ನರಾವಣೆ ಅಭಿಮತ

ಜಮ್ಮು ಕಾಶ್ಮೀರದ ಜಮ್ಮು ವಲಯದಲ್ಲಿ ಭಾರತದ ಇಬ್ಬರು ಯೋಧರು ಹುತಾತ್ಮ

ಸಿವನ್ ಇಂದು ತಿಳಿಸಿದ್ದಾರೆ

ಈ ಯೋಜನೆಗೆ ಭಾರತ ಸರ್ಕಾರ ಅನುಮೋದನೆ ನೀಡಿದ್ದು ಸಿದ್ದತೆ ಪ್ರಗತಿಯಲ್ಲಿದೆ

ಅದರ ಆಧಾರದ ಮೇಲೆ ಮುಂದಿನ ಯೋಜನೆ ಸುಗಮವಾಗಿ ನಡೆಯುವ ವಿಶ್ವಾಸವಿದೆ ಹಿಂದಿನ ಯೋಜನೆಯಂತೆ ಲ್ಯಾಂಡರ್ ರೋವರ್ ಮಾದರಿಯನ್ನೇ ಮೂರನೆಯ ಯೋಜನೆಗೂ ಅನುಸರಿಸಲಾಗುವುದು ಎಂದು ಅವರು ತಿಳಿಸಿದರು ದೇಶದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗಗನಯಾನಕ್ಕಾಗಿ ನಾಲ್ಕು ಅಂತರಿಕ್ಷ ಯಾತ್ರಿಗಳನ್ನು ಆಯ್ಕೆ ಮಾಡಲಾಗಿದೆ ಅವರಿಗೆ ಈ ತಿಂಗಳ ಮೂರನೆಯ ವಾರದಿಂದ ತರಬೇತಿ ಆರಂಭವಾಗಲಿದೆ ಈ ಯೋಜನೆಯ ಪ್ರಗತಿ ಪರಾಮರ್ಶೆಗಾಗಿ ರಾಷ್ಟೀಯ ಸಮಿತಿಯನ್ನು ರಚಿಸಲಾಗಿದೆ ಎಂದು ಕೆ

ದೆಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ಕಾರ್ಯಾಲಯದ ಸಚಿವ ಡಾ

ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿದಿಎಸ್ ಆಗಿ ಜನರಲ್ ಬಿಪಿನ್ ರಾವತ್ ಅಧಿಕಾರ ವಹಿಸಿಕೊಂಡಿದ್ದಾರೆ ಮೊದಲ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮಾತನಾಡಿದ ಜನರಲ್ ಬಿಪಿನ್ ರಾವತ್ ರಕ್ಷಣಾ ವಿಭಾಗದ ಎಲ್ಲ ಮೂರು ವಿಭಾಗಗಳು ಒಂದು ತಂಡವಾಗಿ ಕಾರ್ಯನಿರ್ವಹಿಸಲಿವೆ ಎಂದರು ಸಿಡಿಎಸ್ ಗೆ ವಹಿಸಿರುವ ಕಾರ್ಯದಂತೆ ಸಂಪನ್ಮೂಲ ನಿರ್ವಹಣೆಯನ್ನು ಉತ್ತಮ ಪಡಿಸುವುದು ಹಾಗೂ ಮೂರು ಸೇವೆಗಳ ಸಮಗ್ರತೆಯನ್ನು ವೃದ್ದಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಅವರು ಹೇಳಿದರು ಸಶಸ್ತ್ರ ಪಡೆಗಳನ್ನು ಸಂಯೋಜಿತ ಹಾಗೂ ಸಮಗ್ರತೆ ಮೂಲಕ ಬಲಿಷ್ಟಗೊಳಿಸಲಾಗುವುದು ಮೂರು ಸೇವೆಗಳಿಗೆ ತಾವು ತಣಸ್ಥರಾಗಿರುವುದಾಗಿ ಅವರು ಹೇಳಿದರು ಸಂಗ್ರಹಣಾ ಪ್ರಕ್ರಿಯೆಯನ್ನು ಏಕೀಕೃತಗೊಳಿಸುವುದು ಆಧ್ಯತೆಯಾಗಿರುತ್ತದೆ ಎಂದು ಸಹ ಜನರಲ್ ಬಿಪಿನ್ ರಾವತ್ ತಿಳಿಸಿದರು ಸಶಸ್ತ್ರ ಪಡೆಗಳು ರಾಜ ಕಾರಣದಿಂದ ದೂರ ಇರುತ್ತವೆ ಆ ಸಂದರ್ಭದ ಸರ್ಕಾರದ ನಿರ್ದೇಶನದಂತೆ ಕಾರ್ಯ ನಿರ್ವಹಿಸಲಿವೆ ಎಂದು ತಿಳಿಸಿದ ಅವರು ಮೂರು ಸೇವೆಗಳಿಗೆ ಗೊತ್ತುಪದಿಸಿರುವ ಸಂಪನ್ಮೂಲಗಳ ಅತ್ಯುತ್ತಮ ಮತ್ತು ಗರಿಷ್ಠ ಬಳಕೆಗೆ ಪ್ರಯತ್ನಿಸುವುದಾಗಿ ತಿಳಿಸಿದರು ಸೇನಾ ಮುಖ್ಯಸ್ಥ ಮನೋಜ್ ಮುಕುಂದ್ ನರಾವಣೆ ಏರ್ಚೀಫ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಭದೂರಿಯಾ ಮತ್ತು ನೌಕಾಪದೆ ಮುಖ್ಯಸ್ದ ಕರಂಬಿರ್ ಸಿಂಗ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಯಾವುದೇ ಭದ್ರತಾ ಸವಾಲನ್ನು ಎದುರಿಸಲು ಸೇನೆ ಸಮರ್ಥವಾಗಿದೆ ಎಂದು ನೂತನ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರಾವಣೆ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಸೇನಾ ಮುಖ್ಯಸ್ಥರಾಗಿ ಮೊಟ್ಟಮೊದಲ ಗೌರವ ರಕ್ಷೆ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾದಿ ದೇಶಕ್ಕೆ ಎದುರಾಗುವ ಯಾವುದೇ ಅಪಾಯವನ್ನು ನಿಗ್ರಹಿಸಲು ಸೇನೆ ಸಜ್ಜಾಗಿದೆ ಎಂದು ಹೇಳಿದರು ಚೈನಾದೊಂದಿಗಿನ ಗದಿ ವಿವಾದದ ಬಗ್ಗೆ ಮಾತನಾದಿ ಸೇನಾ ಮುಖ್ಯಸ್ದರು ಗದಿಯಲ್ಲಿ ಶಾಂತಿ ಮುಂದುವರಿಸುವುದು ಪರಿಹಾರಕ್ಕೆ ಹಾದಿ ಮಾಡಿಕೊಡುತ್ತದೆ ಎಂದರು ಕಾರ್ಯಾಚರಣೆ ಸನ್ನದ್ದತೆ ಹಾಗು ಆಧುನೀಕರಣ ತಮ್ಮ ನೇತೃತ್ವದಲ್ಲಿ ಸೇನೆಯ ಆದ್ಯತೆಗಳಲ್ಲಿ ಸೇರಿವೆ ಎಂದು ಜನರಲ್ ನರಾವಣೆ ತಿಳಿಸಿದರು ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಗಡಿ ಜಿಲ್ಲೆಯ ನೌಶೇರಾ ವಲಯದಲ್ಲಿ ಇಂದು ಮುಂಜಾನೆ ಸೇನಾ ಶೋಧ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಇಬ್ಬರು ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ ಉಗ್ರರ ಪತ್ತೆಗಾಗಿ ಈ ಕಾರ್ಯಾಚರಣೆ ಇನ್ನೂ ಮುಂದುವರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಎದುರು ನೋಡಲಾಗುತ್ತಿದೆ ಎಂದು ರಕ್ಷಣಾ ಇಲಾಖೆಯ ವಕ್ತಾರರು ಆಕಾಶವಾಣಿ ಸುದ್ದಿ ವಿಭಾಗಕ್ಕೆ ಮಾಹಿತಿ ನೀದಿದ್ದಾರೆ

ಕಾಶ್ಮೀರ ಕಣಿವೆ ಪ್ರದೇಶದ ಸರ್ಕಾರಿ ಆಸ್ವತ್ರೆಗಳಲ್ಲಿ ನಿನ್ನೆ ರಾತ್ರಿಯಿಂದ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೌಲಭ್ಯವನ್ನೂ ಸಹ ಪುನರಾರಂಭಗೊಳಿಸಲಾಗಿದೆ ಈ ವಿಷಯವನ್ನು ಕೇಂದ್ರಾಡಳಿತ ಸರ್ಕಾರದ ವಕ್ತಾರ ರೋಹಿತ್ ಕನ್ಸಾಲ್ ತಿಳಿಸಿದ್ದಾರೆ ಜಮ್ಮುವಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕತುವಾ ಜಿಲ್ಲೆಯ ಲಖನ್ಪುರ್ ಅನಂತನಾಗ್ ಜಿಲ್ಲೆಯ ಕೆಳಗಣ ಮುಂಡಾ ಪ್ರದೇಶ ರೈಲ್ವೆ ಮತ್ತು ವಿಮಾನ ನಿಲ್ದಾಣ ಹಾಗೂ ಇತರ ಪ್ರದೇಶಗಳಲ್ಲಿ ಇಂದಿನಿಂದ ಟೋಲ್ ಪ್ಲಾಜಾಗಳನ್ನು ರದ್ದುಗೊಳಿಸಲಾಗುವುದೆಂದು ಪ್ರಕಟಿಸಿದರು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು ಕೇಂದ್ರಾದಳಿತ ಪ್ರದೇಶದಲ್ಲಿ ಕ್ರೀಡಾ ಮೂಲ ಸೌಕರ್ಯಗಳನ್ನು ಕೆಳಮಟ್ಟದಿಂದ ಅಭಿವೃದ್ದಿಪಡಿಸಬೇಕಾದ ಅಗತ್ಯವಿದೆ ಎಂದು ಒತ್ತಿ ಹೇಳಿದ್ದಾರೆ ಮತ್ತು ಸ್ದಳೀಯ ಕ್ರೀಡಾ ಸಂಸ್ಥೆಗಳಿಗೆ ಕ್ರೀಡಾ ಚಟುವಟಿಕೆ ಉತ್ತೇಜನಕ್ಕೆ ಸ್ವಯಂ ನಿರ್ವಹಣೆಯ ಆದಾಯ ಮಾದರಿಯನ್ನು ರೂಪಿಸಬೇಕಾಗಿದೆ ಎಂದೂ ಸಹ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ನೂತನ ಕೇಂದ್ರಾದಳಿತ ಪ್ರದೇಶದಲ್ಲಿ ಯುವಜನ ಸೇವೆಗಳು ಮತ್ತು ಕ್ರೀಡಾ ಇಲಾಖೆಯ ಕಾರ್ಯವಿಧಾನದ ಪರಿಶೀಲನೆಗೆ ನಿನ್ನೆ ಜಮ್ಮುವಿನಲ್ಲಿ ನಡೆದ ಸಭೆಯಲ್ಲಿ ಅವರು ಈ ಬಗ್ಗೆ ಪ್ರಸ್ತಾಪಿಸಿದರು ಜಮ್ಮೆ ಕಾಶ್ಮೀರದಲ್ಲಿ ಕ್ರೀಡಾ ಮೈದಾನಗಳನ್ನು ಹೊಂದಿರುವ ಪಂಚಾಯತ್ಗಳ ಪಟ್ಟಿಯನ್ನು ಸಿದ್ದಪದಿಸಬೇಕು ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ಕ್ರೀಡಾ ಮೂಲಸೌಕರ್ಯಗಳ ಅಭಿವೃದ್ದಿಗೆ ಅಗತ್ಯವಿರುವ ಆರ್ಥಿಕ ಸೌಲಭ್ಯದ ಪ್ರಸ್ತಾವ ಸಲ್ಲಿಸಬೇಕೆಂದೂ ಸಹ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು

ಆರ್ಪಿಐ ಎ ಬಿಜೆಪಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ ಭಾಗವಾಗಿದೆ

ಪೀಪಲ್ಲ್ ಲಿಬೆರೇಷನ್ ಆರ್ಮಿ ಪಿಎಲ್ ಎ ಮತ್ತು ಮಣಿಪುರ ನಾಗಾ ಪೀಪಲ್ಪ್ ಫ್ರಂಟ್ ಎಂಎನ್ ಪಿಎಫ್ ಈ ದಾಳಿ ನಡೆಸಿದ್ದವು ಎಂದು ಸಂಸ್ಥೆ ಹೇಳಿದೆ ಈ ಘಟನೆಯಲ್ಲಿ ಇಬ್ಬರು ಗಾಯಗೊಂಡಿದ್ದರು ಬಳಿಕ ಗಾಯಗೊಂಡಿದ್ದ ಒಬ್ಬರು ಅಸುನೀಗಿದ್ದರು ಇದೇ ವೇಳೆ ಇಬ್ಬರು ಉಗ್ರರು ಹತರಾಗಿದ್ದರು ಉತ್ತರ ಭಾರತದೆಲ್ಲೆಡೆ ಶೀತಗಾಳಿ ವಾತಾವರಣ ಮುಂದುವರೆದಿದೆ ಇದೀ ಉತ್ತರ ಪ್ರದೇಶ ಚಳಿಯಿಂದ ತತ್ತರಿಸಿದೆ ಕೊರೆಯುವ ಶೀತಗಾಳಿ ಮತ್ತು ಮಂಜಿನ ವಾತಾವರಣದಿಂದ ಸಾಮಾನ್ಯ ಜನಜೀವನ ಬಹಳಷ್ಟು ಅಸ್ತವ್ಯಸ್ತವಾಗಿದೆ

ಅನೇಕ ರೈಲುಗಳ ಸಂಚಾರವನ್ನು ರದ್ದುಪಡಿಸಲಾಗಿದೆ

ನಂತರ ತಾವು ಚೀನಾಗೆ ಅಧಿಕ್ಷತ ಭೇಟಿ ನೀಡಲಿದ್ದು ಉದ್ದೇಶಿತ ವಹಿವಾಟಿಗೆ ಸಂಬಂಧಿಸಿದ ಕೆಲವು ಜಟಿಲ ಅಂಶಗಳನ್ನು ಅಲ್ಲಿಯ ನಾಯಕರೊಂದಿಗೆ ಪ್ರಸ್ತಾಪಿಸುವುದಾಗಿ ಅವರು ಟ್ವೀಟ್ ಮಾಡಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಈ ಒಪ್ಪಂದದ ಮೊದಲ ಹಂತದ ಬಗ್ಗೆ ಪ್ರಕಟಿಸಲಾಗಿತ್ತು ಅದರಂತೆ ಅಮೆರಿಕದ ಹೈನು ಉದ್ಯಮದ ಬೃಹತ್ ಪ್ರಮಾಣದ ಸರಕನ್ನು ಖರೀದಿಸಲು ಚೀನಾ ಒಪ್ಪಿಕೊಂಡಿತ್ತು ಮತ್ತು ಚೀನಾ ಸರಕಿನ ಮೇಲೆ ವಿಧಿಸಿದ್ದ ಆಮದು ಸುಂಕಗಳನ್ನು ತಗ್ಗಿಸುವುದಾಗಿ ಅಮೆರಿಕ ಹೇಳಿತ್ತು

ಕರ್ನಾಟಕದಲ್ಲಿ ನಿನ್ನೆ ಸಂಜೆಯಿಂದಲೇ ಸಂಭ್ರಮಾಚರಣೆಯೊಂದಿಗೆ ನೂತನ ವರ್ಷವನ್ನು ಸ್ವಾಗತಿಸಲಾಯಿತು

ಮಹಾರಾಷ್ಟದಲ್ಲಿ ಮುಂಬೈನ ಮೆರಿನ್ ಡ್ರೈವ್ ಕದಲ ತೀರದಲ್ಲಿ ನಿನ್ನೆ ಸಂಜೆಯ ನಂತರ ಸಾವಿರಾರು ಜನ ಸೇರಿ ನೂತನ ವರ್ಷಾಗಮನದ ಸಂತಸ ಹಂಚಿಕೊಂಡರು

ಮುಕ್ತಾಯ